ಹುಬ್ಲಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾತುಕತೆ ಮೂಲಕ ವಿವಾದ ಇತ್ಯರ್ಥಕ್ಕೆ ಬಹಳಷ್ಟು ಶ್ರಯತ್ನ ನಡೆಸಲಾಯಿತು ಆದರೆ ಗೋವಾ ಮುಖ್ಯಮಂತ್ರಿ ಇದಕ್ಕೆ ಒಪ್ಪಲಿಲ್ಲ ಎಂದು ಹೇಳದರು ಪರ್ಯಾಯ ಮಾರ್ಗದ ಬಗ್ಗೆ ಪ್ರಯತ್ನ ನಡೆಸಲಾಗುತ್ತಿದ್ದು

ಕರ್ನಾಟಕ ಮತ್ತು ಗೋವಾ ನಡುವೆ ಮಹದಾಯಿ ನದಿ ನೀರು ಹಂಚಿಕೆ ವಿವಾದ ಸೌಹಾರ್ದ ಇತ್ತರ್ಥಕ್ಕೆ ಪ್ರಯತ್ನಗಳು ನಡೆದಿದ್ದು ಅಂತರ ರಾಜ್ಯ ನದಿ ನೀರು ಹಂಚಿಕೆ ವಿವಾದಗಳು ತ್ವರಿತವಾಗಿ ಬಗೆಹರಿಯುವುದಿಲ್ಲ ಹಲವು ಸಮಯ ಬೇಕಾಗುತ್ತದೆ ಇದಕ್ಕೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದವೇ ಉದಾಹರಣೆ ಎಂದು ಪಲ್ಹಾದ್ ಜೋಷಿ ಹೇಳಿದರು

ಸಕಾಲ ಯೋಜನೆ ಪರಿಣಾಮಕಾರಿ ಅನುಷ್ಠಾನ ಸಂಬಂಧ ತಿಂಗಳಗೊಮ್ನೆ ಜಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಸರೆನ್ಸ್ ನಡೆಸಲಾಗುವುದು ಹಾಗೂ ವೃದ್ದರು ರೋಗಿಗಳು ಸೇರಿದಂತೆ ಜನಸಾಮಾನ್ಟರ ಸಮಸ್ಥೆ ಪರಿಹಾರಕ್ಷೆ ಯತ್ನಿಸಲಾಗುವುದು ಎಂದು ಅವರು ತಿಳಿಸಿದರು ಸಕಾಲ ಕಾಯ್ದೆ ಶ್ರಗತಿ ಪರಿತೀಲನಾ ಸಭೆಯಲ್ಲಿ ಸಂಸದ ಶ್ರೀನಿವಾಸ ಪ್ರಸಾದ್ ಶಾಸಕರಾದ ಎನ್

ಉಗ್ರಪ್ಪ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬಳ್ದಾರಿಯಲ್ಲಿಂದು ಸುಧ್ಗಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಉತ್ತವವನ್ನು ಈ ಹಿಂದಿನಂತೆ ಪ್ರತಿ ವರ್ಷ ನವೆಂಬರ್ನಲ್ಲಿಯೇ ನಡೆಸಬೇಕು ಮೈಸೂರು ದಸರಾ ಕಿತ್ತೂರು ಉತ್ಸವದಂತೆ ಪಂಪಿ ಉತ್ಸವವೂ ನಡೆಯದೇಕು ಪಬ್ಲ ಪರಿದಿನ ಉತ್ಸವಗಳಿಗೆ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಆಗುವುದಿಲ್ಲ ಎಂದು ಹೇಳಿದರು ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ತಮ್ಮ ಪಕ್ಷದಲ್ಲಿ ಸಮರ್ಥರಿದ್ದಾರೆ ಎಂದು ವಿ

ಅರಲ್ಲೀ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ಲು ಕೇರಳ ಕರ್ನಾಟಕ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂದಿನ ನಾಲ್ಲು ದಿನ ಭಾರೀ ಮಳೆ ಬೀಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾಡಳಿತ ಆರೆಂಜ್ ಅಲರ್ಟ್ ಫೋಷಿಸಿದೆ

ಸಾರ್ವಜನಿಕರು ಕಟ್ಟಿಚ್ಚರದಿಂದ ಇರಬೇಕು ಹಾಗೂ ತುರ್ತು ಸಂದರ್ಭದಲ್ಲಿ ಸಹಾಯ ಪಡೆದುಕೊಳ್ಳುವಂತೆ ಜಿಲ್ಲಾಡಳಿತ ಸೂಚಿಸಿದೆ ಕಳೆದ ಎರಡು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಪಲವೆಡೆ ಭೂಕುಸಿತ ಹಾಗೂ ಪ್ರವಾಪ ಪರಿಸ್ತಿತಿ ನಿರ್ಮಾಣವಾಗಿತ್ತು ಈ ಮಧ್ಯೆ ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ಬಳಿಯ ತುಪ್ಪರಿ ಪಳಕ್ಕೆ ಅಡ್ಡಲಾಗಿ ಇನಾಮಹೊಂಗಲ ಸಮೀಪ ನಿರ್ಮಿಸಲಾಗಿದ್ದ ಸೇತುವೆ ಕೊಟ್ಟ ಹೋಗಿದ್ದು ಸವದತ್ತಿ ಧಾರವಾಡ ನಡುವಿನ ಸಂಚಾರ ಸ್ಯಗಿತಗೊಂಡಿದೆ ಭಾರಿ ಮಳೆಯಿಂದಾಗಿ ತುಪ್ಪರಿ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಹರಿದ ಪರಿಣಾಮ ತಾತ್ಕಾಲಿಕ ಸೇತುವೆ ಕೊಚ್ಚಹೋಗಿದೆ ಎಂದು ವರದಿ ತಿಳಿಸಿದೆ

ಸ್ವಚ್ಹ ಭಾರತ ಸ್ವದೇಶಿ ಚಿಂತನೆಗಳನ್ನು ಒಳಗೊಂಡ ಗಾಧೀಜಿ ಕನಸನ್ನು ಸಾಕಾರಗೊಳಿಸುವ ಉದ್ದೇಶಿತ ಪಾದಯಾತ್ರೆಗೆ ಚಾಲನೆ ನೀಡಿದ ನಂತರ ಸುಧಿಗಾರರೊಂದಿಗೆ ಮಾತನಾಡಿದ ನಳನ್ ಕುಮಾರ್ ಕಟೀಲ್ ಬ್ರಿಟಿಷರ ವಿರುದ್ದ ಅಹಿಂಸಾತಕ ಹೋರಾಟ ನಡೆಸಿದ ಗಾಂಧೀಜಿ ಚಿಂತನೆಗಳು ಇಂದಿಗೂ ಪ್ರಸ್ತುತ ಎಂದು ಹೇಳಿದರು

ವೈಟ್ ಫೀಲ್ಡ್ ಮತ್ತು ಮಂಗಳೂರು ನಂತರ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಮೂರನೇ ಒಳನಾಡು ಕಂಟೈನರ್ ಪ್ರಾಂಗಣ ಇದಾಗಿದೆ ಈ ಪ್ರಾಂಗಣ ನಿರ್ಮಾಣ ಪೂರ್ಣಗೊಂಡ ನಂತರ ರಫ್ನು ಫಟಕಗಳಿಗೆ ಎಲ್ಲಾ ರೀತಿಯ ಸುಂಕ ನಿಯಮ ಪಾಲನೆಗೆ ಏಕಗವಾಕ್ಸಿ ಸೌಲಭ್ಞ ದೊರೆತಂತಾಗುತ್ತದೆ